ಈ ಕಾರ್ಯಕ್ರಮದ ವೇಳೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಉಪಸ್ಥಿತರಿರಲಿದ್ದಾರೆ

ಇದರಿಂದಾಗಿ ಅನೇಕ ಮಧ್ಯಮ ಮತ್ತು ಕಡಿಮೆ ಆದಾಯದ ದೇಶಗಳು ಸುಲಭವಾಗಿ ಸಂಗ್ರಹಿಸಬಹುದಾದ ಲಭಿಕೆಗಳ ಪೂರೈಕೆ ಪಡೆಯಬಹುದಾಗಿದ್ದು ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಡೋಸ್ಗಳನ್ನು ರವಾನಿಸುವ ಯೋಜನೆ ಹೊಂದಲಾಗಿದೆ ಜಾಗತಿಕ ಸಮುದಾಯದ ಆರೋಗ್ಯ ಸಂರಕ್ಷಣೆ ಅಗತ್ತಗಳನ್ನು ಪೂರೈಸುವುದರಲ್ಲಿ ದೀರ್ಘಕಾಲಿಕ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿರುವುದಕ್ಕೆ ಭಾರತಕ್ಕೆ ಹೆಮ್ನೆ ಇದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ನೆರೆಹೊರೆಯ ಮತ್ತು ಪ್ರಮುಖ ಪಾಲುದಾರ ದೇಶಗಳಿಂದ ಭಾರತೀಯ ತಯಾರಿಕಾ ಲಸಿಕೆಗಳ ಪೂರೈಕೆಗಾಗಿ ಭಾರತ ಸರ್ಕಾರ ಹಲವಾರು ಮನವಿಗಳನ್ನು ಸ್ವೀಕರಿಸಿದೆ ಎಂದು ವಿದೇಶಾಂಗ ವ್ವವಹಾರಗಳ ಸಚಿವಾಲಯ ತಿಳಿಸಿದೆ ಈ ಕೋರಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಕೋವಿಡ್ ವಿರುದ್ದದ ಹೋರಾಟಕ್ಕೆ ಮಾನವ ಸಮುದಾಯಕ್ಕೆ ನೆರವಾಗುವ ನಿಟ್ಟನಲ್ಲಿ ಅನುದಾನದ ಸಹಕಾರದ ಅಡಿಯಲ್ಲಿ ಭೂತಾನ್ ಮಾಲ್ದೀವ್ಸ್ ಬಾಂಗ್ಲಾದೇಶ ನೇಪಾಳ ಮ್ಯಾನ್ಸಾರ್ ಮತ್ತು ಸೀಶೆಲ್ಸ್ ದೇಶಗಳಿಗೆ ಇಂದಿನಿಂದ ಪೂರ್ನೆಕೆ ಪ್ರಾರಂಭಿಸಲಾಗುತ್ತದೆ ಶ್ರೀಲಂಕಾ ಆಫ್ವಾನಿಸ್ತಾನ ಮತ್ತು ಮಾರಿಷಸ್ಗೆ ಸಂಬಂಧಪಟ್ಟಂತೆ ಅಗತ್ಯ ನಿಯಂತ್ರಣ ಅನುಮತಿಗಳಿಗಾಗಿ ಭಾರತ ನಿರೀಕ್ಷಿಸುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಆರೋಗ್ಲ ಸಂರಕ್ಷಣೆ ಒದಗಿಸುವವರು ಮುಂಚೂಣಿ ಆರೋಗ್ಲ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಹಂತ ಹಂತವಾಗಿ ಭಾರತ ಹಾಗೂ ಇತರ ದೇಶಗಳಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ ಹಂತಹಂತವಾದ ಪ್ರಕ್ರಿಯೆಗೆ ದೇಶೀಯ ಅಗತ್ವತೆಗಳನ್ನು ಗಮನದಲ್ಲಿರಿಸಿಕೊಂಡು

ವಿದೇಶಗಳಿಗೆ ಪೂರೈಕೆ ಮಾಡುವ ಸಂದರ್ಭದಲ್ಲಿ ದೇಶೀಯ ಅಗತ್ಯತೆಗಳನ್ನು ಪೂರೈಸಲು ಸಾಕಷ್ಟು ಸಂಗ್ರಹ ಇರುವುದನ್ನು ಸ್ವದೇಶಿ ತಯಾರಕರು ಬಾತರಿಪಡಿಸಿಕೊಳ್ಳಬೇಕು ಲಸಿಕೆ ಪೂರೈಕೆ ಮಾಡುವುದಕ್ಕೆ ಮುನ್ನ ರಾಷ್ವೀಯ ಹಾಗೂ ಪ್ರಾಂತೀಯ ಮಟ್ಟಗಳಲ್ಲಿ ದೇಶಗಳ ಲಸಿಕಾ ಅಧಿಕಾರಿಗಳು ಸಮನ್ನಯಾಧಿಕಾರಿಗಳು ಮತ್ತು ದತ್ತಾಂಶ ನಿರ್ವಾಹಕರುಗಳಿಗಾಗಿ ಆಡಳಿತಾತ್ಕಕ ಮತ್ತು ಕಾರ್ಯತಂತ್ರಾತ್ಕಕ ಅಂಶಗಳನ್ನು ಒಳಗೊಂಡ ಎರಡು ದಿನದ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗುವುದು ಭಾರತ ಈ ಮುನ್ನ

ಹಲವಾರು ನೆರೆ ಹೊರೆ ದೇಶಗಳು ತಮ್ಮ ಕ್ಲಿನಿಕಲ್ ಸಾಮರ್ಥ್ಯಗಳನ್ನು ಹೆಚ್ಚಸಲು ಮತ್ತು ಬಲಪಡಿಸಲು ಕೂಡ ಭಾರತ ತರಬೇತಿ ಒದಗಿಸಿದೆ

ಈ ಮೊದಲು ಮಂಗಳವಾರ ಸಭೆ ನಿಗದಿಯಾಗಿತ್ತು ಆದರೆ ಕಾರಣಾಂತರಗಳಿಂದ ಇಂದಿಗೆ ಮುಂದೂಡಲಾಗಿದೆ ಆದಷ್ಟು ಶೀಘ್ರ ಬಿಕ್ಕಟನ್ನು ಬಗೆಹರಿಸಲು ಎರಡೂ ಕಡೆಯಿಂದಲೂ ನಿರ್ಧರಿಸಲಾಗಿದೆ ಆದರೆ ಸ್ನೆದ್ದಾಂತಿಕ ಭಿನ್ನಾಭಿಪ್ರಾಯ ಇರುವವರ ಮಧ್ಯಪ್ರವೇಶದಿಂದಾಗಿ ಇದು ವಿಳಂಬವಾಗಿದೆ ಎಂದು ಕೇಂದ್ರ ಹೇಳಿದೆ ಈ ಮಧ್ಯೆ ಕೇಂದ್ರ ಕೃಷಿ ಸಚಿವಾಲಯ ರೈತರ ಸಮಸ್ನೆಗಳನ್ನು ಬಗೆಹರಿಸಲು ಕೇಂದ್ರ ಬದ್ದವಾಗಿದೆ ಎಂದು ಮತ್ತೊಮ್ನೆ ಪುನರುಚ್ಲರಿಸಿದೆ

ದಿನನಿತ್ದ ಪತ್ತೆಯಾಗುತ್ತಿರುವ ಸೋಂಕು ಪ್ರಕರಣಗಳ ಸಂಖ್ಡೆ ದಿನೇದಿನೆ ಇಳಕೆ ಕಾಣುತ್ತಿದ್ದು

ನೀತಿ ಆಯೋಗದ ಸದಸ್ಯ ಡಾ

ಸಾರಸ್ವತ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಅವರ ಸಮ್ಮುಖದಲ್ಲಿ ನೀತಿಯ ಆಯೋಗದ ಉಪಾಧ್ವಕ್ಷ ಡಾ ರಾಜೀವ್ ಕುಮಾರ್ ಈ ಸೂಚ್ಚಂಕವನ್ನು ಬಿಡುಗಡೆ ಮಾಡಲಿದ್ದಾರೆ

ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರು ದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ವಿವರ ನೀಡಿದರು

ಕಮಲಾ ಹ್ಲಾರಿಸ್ ಅವರು ಅಮೆರಿಕದ ಮೊದಲ ಮಹಿಳಾ ಉಪಾಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಕ್ವಾಪಿಟಲ್ ಹಿಲ್ನ ಪಶ್ಚಿಮ ದ್ವಾರದ ಬಳಿ ನಡೆಯುವ ಸಮಾರಂಭದಲ್ಲಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ಅವರು ಜೋ ಬೈಡನ್ ಅವರಿಗೆ ಪ್ರತಿಜ್ಞಾನಿಧಿ ಬೋಧಿಸಲಿದ್ದಾರೆ ನಿರ್ಗಮಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ಇತ್ತೀಚೆಗೆ ಕ್ಯಾಪಿಟಲ್ ಹಿಲ್ನ ಮೇಲೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಆಯುಷ್ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿ ವಹಿಸಲಾಗಿದೆ ಆಯುಷ್ ಸಚಿವ ಶ್ರೀಪಾದ್ ಯೆಸ್ನೋ ನಾಯಕ್ ಅವರು ಇತ್ತೀಚೆಗೆ ರಸ್ತೆ ಅಪಘಾತಕ್ಕೀಡಾಗಿ ಚಿಕಿತ್ವೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅವರ ಖಾತೆಯ ಜವಾಬ್ದಾರಿಯನ್ನು ಕಿರಣ್ ರಿಜಿಜು ಅವರಿಗೆ ಹೆಚ್ಚುವರಿಯಾಗಿ ವಹಿಸಲಾಗಿದೆ ಎಂದು ರಾಷ್ಟಪತಿಗಳ ಕಾರ್ಯಾಲಯ ತಿಳಿಸಿದೆ ಶ್ರೀಪಾದ್ ನಾಯಕ್ ಅವರು ಆಯುಷ್ ಸಚಿವಾಲಯಕ್ಕೆ ಸಂಬಂಧಿಸಿದ ಕೆಲಸಕಾರ್ಯಗಳನ್ನು ಮತ್ತೆ ಕ್ಲೆಗೆತ್ತಿಕೊಳ್ಳುವವರೆಗೂ ಈ ಏರ್ಪಾಡು ಮುಂದುವರಿಯಲಿದೆ ಎಂದು ತಿಳಿಸಿದೆ

ಆಸ್ವೇಲಿಯಾ ವಿರುದ್ದದ ನಾಲ್ಕು ಪಂದ್ವಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ವದ ಬಳಿಕ ಪಿತೃತ್ವ ರಜೆಯಲ್ಲಿದ್ದ ಕಾಯಂ ನಾಯಕ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಎದುರಿನ ಸರಣಿಗೆ ಮರಳಿದ್ದಾರೆ